ಮತಗಟ್ಟೆಗಳಗೆ ಬರುವ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಮತದಾನ ಕೇಂದ್ರಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಿಗದಿತ ಮಾರ್ಗಸೂಚಿಯನ್ನಯ ಮತ ಚಲಾವಣೆ ಮಾಡಬೇಕೆಂದು ಆಯೋಗ ಸೂಚಿಸಿದೆ

ಚುನಾವಣಾ ಸಿದ್ದತೆ ಬಗ್ಗೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಡಾ

ಮತದಾನಕ್ಕೆ ಸಿಬ್ಬಂದಿ ನೇಮಿಸುವ ಮಸ್ಸರಿಂಗ್ ಕಾರ್ಯ ಹುಬ್ಬಳ್ಳಿಯಲ್ಲಿಂದು ನಡೆಯಿತು

ರಾಜ್ಯದ ಅತಿದೊಡ್ಡ ಜಿಲ್ಲೆ ಬೆಳಗಾವಿಯ ಸವದತ್ತಿ ರಾಮದುರ್ಗ ಚಿಕೋಡಿ ನಿಪ್ಪಾಣಿ ಅಥಣಿ ಕಾಗವಾಡ ಮತ್ತು ರಾಯಬಾಗ ತಾಲೂಕುಗಳಲ್ಲಿ ಚುನಾವಣೆ ನಡೆಯಲಿದ್ದು ಈಗಾಗಲೇ ಎಲ್ಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಆಯಾ ಮತಗಟ್ಟೆ ಕೇಂದ್ರಗಳಿಗೆ ಮತದಾನದ ಎಲ್ಲ ಸಿದ್ದತೆಯೊಂದಿಗೆ ನಿಯೋಜಿತ ಸಿಬ್ಲಂದಿ ತೆರಳುತ್ತಿದ್ದು

ಆಕಾಶವಾಣಿಯ ಎಲ್ಲಾ ಕೇಂದ್ರಗಳು ಮತ್ತು ದೂರದರ್ಶನದ ಬಹುತೇಕ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ಪ್ರಧಾನಮಂತ್ರಿ ಅವರ ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಮನ್ ಕಿ ಬಾತ್ ಕಾರ್ಯಕ್ರಮ ಬಿತ್ತರವಾಗಲಿದೆ

ಹೊಸ ಪ್ರಭೇದದ ಕೊರೊನಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆಯೊಂದಿಗೆ ಸಭೆ ನಡೆಸಿ ಹೊಸ ಮಾರ್ಗಸೂಚಿ ರೂಪಿಸಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧ್ಲಿಗಾರರೊಂದಿಗೆ ಮಾತನಾಡಿದ ಸಚಿವರು ಹೊಸ ವರ್ಷಕ್ಕೆ ಹೊಸ ಮಾರ್ಗಸೂಚಿ ರೂಪಿಸಬೇಕಿದೆ ಇದಕ್ಕಾಗಿ ಗ್ರಹ ಇಲಾಖೆಯ ಜೊತೆ ಸಭೆ ನಡೆಸಿ ಹೊಸ ಬಗೆಯ ಪ್ರಭೇದದ ಕೊರೊನಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ರೂಪಿಸಲಾಗುವುದು ಎಂದರು ಕೋವ್ಯಾಕ್ಷಿನ್ ಲಸಿಕೆಯ ಮೂರನೇ ಪಂತದ ಪ್ರಯೋಗ ನಡೆಯುತ್ತಿದೆ ಈ ಲಸಿಕೆಯನ್ನು ಪ್ರಾಯೋಗಿಕವಾಗಿ ಪಡೆಯಬಹುದು ಕೊರೊನಾ ವಾರಿಯರ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಲಸಿಕೆಯನ್ನು ಪಡೆದು ಪ್ರಯೋಗದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದು

ಇವರ ಮಾದರಿಯನ್ನು ನಿಮ್ಮಾನ್ಸ್ನ ಲ್ಲಾಬ್ಗೆ ಕಳುಹಿಸಲಾಗಿದೆ ಈ ಮಾದರಿಗಳನ್ನು ಜೆನೆಟಿಕ್ ಸೀಕ್ಷ್ಸಿಂಗ್ ಮಾಡಲಾಗುತ್ತಿದೆ

ವರದಿ ಬಂದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಲಾಗುವುದು

ಮುಖ್ಯಮಂತ್ರಿ ಬಿ ಎಸ್

ಸುಧಾಕರ್ ತಿಳಿಸಿದ್ದಾರೆ

ಈ ಮಹತ್ತದ ಸಭೆಯಲ್ಲಿ ಸಚವರು ಸರ್ಕಾರದ ಮುಖ್ಯ ಕಾರ್ಯದರ್ತಿಗಳು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಎಂದು ಸಚಿವ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ

ಟಿ ರವಿ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿಂದು ಸರ್ಕಾರದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ದಿವ್ಯಾಂಗರಿಗೆ ಉಚಿತ ದ್ವಿಚ್ಕವಾಹನ ವಿತರಿಸಿದ ಮಾಡಿದ ಬಳಕ ಅವರು ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಿವ್ಯಾಂಗರಿಗಾಗಿ ಅನೇಕ ಕಲ್ಲಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿವೆ ಎಂದು ಹೇಳಿದರು ಶಾಲಾ ಕಾಲೇಜುಗಳ ವಿದ್ವಾರ್ಥಿಗಳಿಗೆ ವ್ಯಾಸಂಗಕ್ಷೆ ಯಾವುದೇ ರೀತಿಯಿಂದಲೂ ಸಮಸ್ಕೆಯಾಗದಂತೆ ಎಚ್ಲರವಹಿಸಿ ಕಾಲೇಜನಲ್ಲಿ ಬದ್ದತೆಯಿಂದ ಕಾರ್ಯನಿರ್ವಸುವಂತೆ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರಿಗೆ ಮಂಡ್ಯ ಜಿಲ್ಡಾ ಉಸ್ತುವಾರಿ ಸಚಿವ ಡಾ ನಾರಾಯಣಗೌಡ ಸೂಚನೆ ನೀಡಿದ್ದಾರೆ ಮಂಡ್ನ ಜಿಲ್ಲೆ ಕೆ ಆರ್ ಪೇಟೆಯಲ್ಲಿಂದು ಕಾಲೇಜುಗಳ ಪ್ರಾಂಶುಪಾಲರೊಂದಿಗೆ ಚರ್ಚೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು ಕೊರೋನಾ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬೋಧನೆ ವಿಷಯದಲ್ಲಿ ಯಾವುದೇ ತೊಂದರೆಯಾಗದಂತೆ ಗಮನಪರಿಸಬೇಕು ಎಂದು ಸಲಹೆ ನೀಡಿದರು